ಚುನಾವಣಾ ಪ್ರಚಾರದ ವೇಳೆ ತಮ್ನ ಜಾಹೀರಾತುಗಳಲ್ಲಿ ರಕ್ಷಣಾ ಸಿಬ್ಬಂದಿ ಭಾವಚಿತ್ರ ಪ್ರದರ್ಶಿಸದಂತೆ ರಾಜಕೀಯ ಪಕ್ಷಗಳಿಗೆ ಚುನಾವಣಾ ಆಯೋಗ ಸೂಚನೆ

ಜಮ್ನ ಕಾಶ್ಮೀರದಲ್ಲಿ ಭಯೋತ್ವಾದಕರಿಗೆ ಹಣ ನೀಡಿಕೆ ಆರೋಪದಡಿ ವಿಚಾರಣೆಗೆ ಹಾಜರಾಗುವಂತೆ ಹುರಿಯತ್ ಕಾನ್ಫರೆನ್ಸ್ ನಾಯಕ ಮಿರ್ವೇಜ್ ಉಮರ್ ಫಾರೂಚ್ಗೆ ರಾಷ್ವೀಯ ತನಿಖಾ ಸಂಸ್ಥೆಯಿಂದ ಸಮನ್ನ್ ಜಾರಿ

ವಾರ್ತೆಗಳ ವಿವರ ಹೆಡ್ ಚುನಾವಣೆ ಪ್ರಜಾರದ ಸಂದರ್ಭದಲ್ಲಿ ತಮ್ಮ ಅಭ್ಯರ್ಥಿಗಳು ಪಾಗೂ ಮುಖಂಡರು ತಮ್ಮ ಜಾಹೀರಾತುಗಳಲ್ಲಿ ರಕ್ಷಣಾ ಸಿಬ್ಬಂದಿಯ ಭಾವಚಿತ್ರಗಳನ್ನು ಪ್ರಕಟಿಸಬಾರದು ಎಂದು ಚುನಾವಣಾ ಆಯೋಗವು ರಾಜಕೀಯ ಪಕ್ಷಗಳಿಗೆ ಸೂಚಿಸಿದೆ ಈ ಕುರಿತು ಎಲ್ಲ ಪಕ್ಷಗಳ ಅಧ್ಯಕ್ಷರಿಗೆ ಪತ್ರ ಬರೆದಿರುವ ಚುನಾವಣಾ ಸಮಿತಿಯು ಕೆಲ ರಾಜಕೀಯ ಪಕ್ಷಗಳು ತಮ್ಮ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ರಕ್ಷಣಾ ಸಿಬ್ಬಂದಿಯ ಭಾವಚಿತ್ರ ಬಳಸುತ್ತಿರುವುದು ಕಂಡು ಬಂದಿದೆ ಹಾಗಾಗಿ ಇದನ್ನು ತಡೆಯಬೇಕೆಂದು ಆಯೋಗ ಹೇಳಿದೆ

ಮತ್ತು ಆಧುನಿಕ ಪ್ರಜಾಪ್ರಭುತ್ವದಲ್ಲಿ ನೈಸರ್ಗಿಕ ಪಾಲುದಾರರಾಗಿರುತ್ತಾರೆ ಹಾಗಾಗಿ ರಕ್ಷಣಾ ಸಿಬ್ಬಂದಿಯ ಭಾವಚಿತ್ರಗಳನ್ನು ಚುನಾವಣಾ ಪ್ರಚಾರದ ವೇಳೆ ಪಕ್ಷಗಳು ತಮ್ಮ ಜಾಹೀರಾತು ಪ್ರಕಟಣೆಗಳಲ್ಲಿ ಬಳಸಕೂಡದು ಎಂದು ಪಕ್ಷಗಳ ಅಧ್ಯಕ್ಷರುಗಳಿಗೆ ವತ್ರದಲ್ಲಿ ತಿಳಿಸಲಾಗಿದೆ

ಆ ಸಂದರ್ಭದಲ್ಲಿ ಭಾರತ ತಕ್ಕ ಪ್ರತ್ಮುತ್ತರ ನೀಡಿದ್ದರೆ ವಿಶ್ವವೇ ಅದಕ್ಕೆ ಬೆಂಬಲ ಸೂಚಿಸುತ್ತಿತ್ತು ಎಂದು ಹೇಳಿದರು ಇದೀಗ ಭಾರತ ಭಯೋತ್ವಾದನೆಯನ್ನು ಎದುರಿಸಲು ಹೊಸ ವಿಧಾನ ಮತ್ತು ನೀತಿಗಳೊಂದಿಗೆ ಕಾರ್ಯನಿರ್ವಹಿಸಲಿದೆ

ಭಯೋತ್ಪಾದಕರು ನಡೆಸಿದ ದಾಳಿಯ ಸಂದರ್ಭದಲ್ಲಿ ಒಂದಿನ ಸರ್ಕಾರ ಸ್ವಲ್ಪ ಧೈರ್ಯ ತೋರಿದ್ದರೆ ಭಯೋತ್ಪಾದನೆ ಎಂಬುದು ಇಂದು ಈ ರೀತಿಯಲ್ಲಿ ಬೆದರಿಕೆ ತೋರುತ್ತಿರಲಿಲ್ಲ ಎಂದು ಹೇಳಿದ ನರೇಂದ್ರ ಮೋದಿ ಪಾಕಿಸ್ತಾನದ ಬಾಲಾಕೋಟ್ನಲ್ಲಿ ಜೈಷ ಎ ಮೊಪಮ್ಮದ್ ಭಯೋತ್ಪಾದಕ ಶಿಬಿರಗಳ ಮೇಲೆ ಭಾರತೀಯ ವಾಯು ಪಡೆ ನಡೆಸಿದ ವೈಮಾನಿಕ ದಾಳಿಯ ಕುರಿತು ಸಾಕ್ಷ್ಯ ಒದಗಿಸುವಂತೆ ಕೇಳುತ್ತಿರುವ ಪ್ರತಿಪಕ್ಷಗಳ ವಿರುದ್ಧ ವಾಗ್ದಾಳಿ ನಡೆಸಿದರು ಭಯೋತ್ಪಾದನೆ ಉತ್ತೇಜಿಸುವುದನ್ನು ಮುಂದುವರಿಸಿದರೆ ಪಾಕಿಸ್ತಾನ ದೊಡ್ಡ ಬೆಲೆ ತೆರಬೇಕಾಗುತ್ತದೆ ಎಂದು ಕೇಂದ್ರ ಗ್ಬಪ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಕರ್ನಾಟಕದ ಮಂಗಳೂರಿನಲ್ಲಿ ನಿನ್ನೆ ಅವರು ಬಿಜೆಪಿ ಶಕ್ತಿ ಕೇಂದ್ರದ ಕಾರ್ಯಕರ್ತರ ಸಮಾವೇಶ ಉದ್ದೇಶಿಸಿ ಮಾತನಾಡಿ ಭಾರತ ಯಾರೊಬ್ಬರನ್ನು ಪ್ರಚೋದಿಸುವುದಿಲ್ಲ ಹಾಗೆಯೇ ಪ್ರಚೋದಿಸುವ ಯಾರೊಬ್ಬರನ್ನು ಬಿಡುವುದಿಲ್ಲ ಎಂದು ಕಟುವಾಗಿ ನುಡಿದರು ಈ ದೇಶದಲ್ಲಿ ಭಯೋತ್ತಾದನೆ ವಿರುದ್ದದ ಬಿಜೆಪಿ ಹೋರಾಟವನ್ನು ತಡೆಯಲು ಯಾವ ಶಕ್ತಿಗೂ ಸಾಧ್ಯವಿಲ್ಲ

ಹಾಗೆಯೇ ಮಲ್ವಾಮ ದಾಳಿಯ ನಂತರ ಪಾಕಿಸ್ತಾನದ ಬಾಲಾಕೋಟ್ನಲ್ಲಿ ಜೈಷ್ ಎ ಮೊಪಮ್ಮದ್ ಭಯೋತ್ಪಾದನಾ ಶಿಬಿರಗಳ ಮೇಲೆ ಭಾರತೀಯ ವಾಯುಪಡೆ ನಡೆಸಿರುವ ವೈಮಾನಿಕ ದಾಳಿಯನ್ನು ಜನತೆ ನೆನಮ ಮಾಡಿಕೊಳ್ಳಬೇಕು ಎಂದು ರಾಜನಾಥ್ ಸಿಂಗ್ ಹೇಳಿದರು

ಈ ಸಂದರ್ಭದಲ್ಲಿ ಡಾ ಜಿತೇಂದ್ರ ಸಿಂಗ್ ಮಾತನಾಡಿ ಈ ಎರಡೂ ರಸ್ತೆ ಮಾರ್ಗಗಳ ಯೋಜನೆಗಳನ್ನು ಉದ್ಗಾಟಿಸಿರುವುದು ಈತಾನ್ನ ಪ್ರದೇಶಗಳ ಅಭಿವ್ಯದ್ದಿಗೆ ಕೇಂದ್ರ ಸರ್ಕಾರದ ಬದ್ದತೆ ತೋರಿಸುತ್ತದೆ ಎಂದು ಅವರು ಹೇಳಿದರು

ಗುಜರಾತ್ ಮೆಟ್ರೋ ರೈಲು ನಿಗಮದಿಂದ ಈ ಯೋಜನೆ ಅನುಷ್ಠಾನಗೊಳ್ಳಲಿದೆ ಎಂದು ಕೇಂದ್ರದ ವಸತಿ ಮತ್ತು ನಗರ ವ್ಲವಹಾರಗಳ ಸಚಿವಾಲಯ ತಿಳಿಸಿದೆ

ಭಯೋತ್ಪಾದಕರಿಗೆ ಪಣ ಪಾವತಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪುರಿಯತ್ ಕಾನ್ವರೆನ್ಸ್ ನಾಯಕ ಮಿರ್ವೇಜ್ ಉಮರ್ ಫಾರೂಖ್ಗೆ ನಾಳೆ ದೆಹಲಿಯಲ್ಲಿ ವಿಚಾರಣೆಗೆ ಪಾಜರಾಗುವಂತೆ ರಾಷ್ಟೀಯ ತನಿಖಾ ಸಂಸ್ವೆ ಎನ್ಐಎ ಸಮನ್ ಜಾರಿ ಮಾಡಿದೆ ಉಮರ್ ಫಾರೂಖ್ ಅಲ್ಲದೇ ಪ್ರತ್ನೇಕತಾವಾದಿ ನಾಯಕ ಸೈಯದ್ ಅಲಿ ಷಾ ಗಿಲಾನಿಯ ಮತ್ರ ನಾಸೀಮ್ ಗಿಲಾನಿಗೂ ಸಹ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಜಾರಿಗೊಳಿಸಲಾಗಿದೆ ನಾಳೆ ಎನ್ಐಎ ಕೇಂದ್ರ ಕಚೇರಿಯಲ್ಲಿ ವಿಚಾರಣೆಗೆ ಪಾಜರಾಗಬೇಕೆಂದು ಉಮರ್ ಫಾರೂಖ್ ಮತ್ತು ನಸೀಮ್ ಗಿಲಾನಿಗೆ ಸೂಚಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಜಮ್ಮ ಕಾಶ್ಮೀರದಲ್ಲಿ ಭಯೋತ್ವಾದಕರು ಮತ್ತು ಪ್ರತ್ಯೇಕತಾವಾದಿ ಗುಂಪುಗಳಿಗೆ ಪಣ ನೀಡಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಳೆದ ತಿಂಗಳು ರಾಷ್ಟೀಯ ತನಿಖಾ ಸಂಸ್ಥೆ ಅಧಿಕಾರಿಗಳು ತೋಧ ಕಾರ್ಯ ನಡೆಸಿದಾಗ ಪಲವು ಪ್ರಮುಖ ಮಾಹಿತಿಗಳು ದೊರೆತ್ತಿದ್ದವು ಇದರ ಆಧಾರದ ಮೇಲೆ ಫಾರೂಖ್ ಮತ್ತು ನಸೀಮ್ಗೆ ಸಮನ್ಸ್ ಜಾರಿ ಮಾಡಲಾಗಿದೆ

ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಸಾರ ಭಾರತೀಯ ಅಧ್ಯಕ್ಷ ಎ ಸೂರ್ಯಪ್ರಕಾಶ್ ಅವರು ದೇಶದಲ್ಲಿ ಶಾಸ್ತೀಯ ಸಂಗೀತ ನೃತ್ತ ಹಾಗೂ ಇನ್ನಿತರ ಕಲೆಗಳ ಪ್ರದರ್ತನಕ್ಕೆ ಉತ್ತೇಜನ ನೀಡುವ ಜವಾಬ್ದಾರಿಯನ್ನು ಪ್ರಸಾರ ಭಾರತಿಗೆ ವಹಿಸಲಾಗಿದೆ ಎಂದು ಹೇಳಿದರು

ಲಗಾರ್ ವಾರ್ಡಕ್ ಹೆಲ್ಲಂಡ್ ಉರುಜ್ಗನ್ ಮತ್ತು ಪಕ್ತಿಕ ಪ್ರಾಂತ್ವಗಳಲ್ಲಿ ಈ ಕಾರ್ಯಾಚರಣೆಗಳನ್ನು ನಡೆಸಲಾಗಿದೆ ಎಂದು ಅಲ್ಲಿನ ಸ್ಲಳೀಯ ಮಾಧ್ಯಮಗಳು ವರದಿ ಮಾಡಿವೆ

ಹೆಡ್ ಭಾರತ ಮತ್ತು ಆಸ್ಲೇಲಿಯಾ ತಂಡಗಳ ನಡುವೆ ಮೊಹಾಲಿಯಲ್ಲಿಂದು ಐದು ಪಂದ್ಲಗಳ ಏಕದಿನ ಕ್ರಿಕೆಟ್ ಸರಣಿಯ ಉಪಾಂತ್ವ ಪಂದ್ಯ ನಡೆಯಲಿದೆ

ಇಂದಿನ ನಾಲ್ಲನೇ ಪಂದ್ಲದಲ್ಲಿ ಗೆಲುವು ದಾಖಲಿಸಿದರೆ ಸರಣಿಯನ್ನು ತನ್ನದಾಗಿಸಿಕೊಳ್ಳಲಿದೆ

ಉಭಯ ತಂಡಗಳ ನಡುವಿನ ಸರಣಿಯ ಐದನೇ ಹಾಗೂ ಅಂತಿಮ ಪಂದ್ಯ ದೆಹಲಿಯಲ್ಲಿ ಬರುವ ಬುಧವಾರ ನಡೆಯಲಿದೆ